ವಾರ್ತೆಗಳ ವಿವರ ಸ್ವಚ್ಛ ಭಾರತ ಅಭಿಯಾನದಿಂದ ಗಾಂಧೀಜಿ ಅವರ ಸ್ವಚ್ಛ ಭಾರತ ಕನಸು ನನಸಾಗುವ ಕಾಲ ದೂರವಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಸ್ವಚ್ಛತಾ ಅವಿಷ್ಕಾರ ಸ್ವಚ್ಛಕೆಯ ಉತ್ತಮ ಆಚರಣೆ ಪಾಗೂ ಸ್ವಚ್ಛತಾ ಉದ್ಯಮಶೀಲತೆಯ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಸ್ವಜ್ಞತಾ ಸರ್ವೇಕ್ಷಣಾ ರ್ಯಾಕಿಂಗ್ನಲ್ಲಿ ಮಧ್ಯಮ ಗಾತ್ರ ನಗರಗಳ ಪೈಕಿ ಪ್ರಥಮ ಸ್ವಾನ ಪಡೆದ ಮೈಸೂರು ಪರವಾಗಿ ಮೇಯರ್ ಭಾಗ್ಯವತಿ ಪ್ರಶಸ್ತಿ ಸ್ವೀಕರಿಸಿದರು ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರ ರಚನೆ ಕುರಿತು ಕೇಂದ್ರ ಸರ್ಕಾರ ರೂಪಿಸಿರುವ ಮಾರ್ಗಸೂಚಿಯಲ್ಲಿ ತಿದ್ದುಪಡಿ ಅಗತ್ತವಿದೆ ಎಂದು ಮುಖ್ಕಮಂತ್ರಿ ಎಚ್

ಬಜೆಟ್ ಮೂರ್ವಭಾವಿ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ನ್ಯಾಯಾಲಯದ ಆದೇಶದನ್ವಯ ಕೇಂದ್ರ ಸರ್ಕಾರ ಪಾಧಿಕಾರ ರಚನೆ ಫೋಷಿಸಿದೆ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಿರುವ ಕ್ರಮ ಕುರಿತು ಜಲಸಂಪನ್ನೂಲ ತಜ್ಜರು ಹಾಗೂ ಅಡ್ನೋಕೇಟ್ ಜನರಲ್ ಸಲಹೆ ಪಡೆಯುವುದಾಗಿ ತಿಳಿಸಿದರು ಕಾವೇರಿ ಕಣಿವೆಯ ನೀರಾವರಿ ಯೋಜನೆಗಳ ಇಂದಿನ ಸ್ಮಿತಿಗೆ ಈ ಹಿಂದೆ ಆಡಳಿತ ನಡೆಸಿದ ಕಾಂಗ್ರೆಸ್ ಸರ್ಕಾರ ನೇರ ಕಾರಣ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ಈ ವಿಚಾರದಲ್ಲಿ ರಾಜಕಾರಣ ಮಾಡದೇ ರೈತರ ಹಿತಾಸಕ್ತಿಯನ್ನು ಕಾವಾಡಲು ಆದ್ಯತೆ ನೀಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ

ಯಡ್ಕೂರಪ್ಪ ಆಗ್ರಹಿಸಿದ್ದಾರೆ

ಕೆ ಶಿವಕುಮಾರ್ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಸುದ್ದಿಗಾರರಿಗೆ ನಿನ್ನೆ ಈ ಮಾಹಿತಿ ನೀಡಿದ ಅವರು ನೀರಾವರಿ ಪ್ರದೇಶಗಳ ಡ್ಯಾಂಗಳಿಗೆ ಭೇಟಿ ನೀಡಿ ವೀಕ್ಷಿಸಲಾಗಿದೆ ಯುಕೆಪಿ ರಾಜ್ಯದ ಪ್ರತಿಷ್ಠಿತ ಯೋಜನೆಯಾಗಿದ್ದು ಈ ಕುರಿತು ಅಧಿಕಾರಿಗಳ ಸಭೆ ನಡೆಸುವುದಾಗಿ ತಿಳಿಸಿದರು ಇದಕ್ಕೂ ಮುನ್ನ ಬೆಳಗ್ಗೆ ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿರುವ ವಾಲ್ಮಿ ಕಚೇರಿಯಲ್ಲಿ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ನೀರಾವರಿ ಇಲಾಖೆ ಕೃಷಿ ಹಾಗೂ ಜಲ ಸಂಪನ್ನೂಲ ಇಲಾಖೆಯಡಿ ಬರುವ ಕಾಡಾ ಸೇರಿದಂತೆ ವಿವಿಧ ನಿಗಮ ಕಾರ್ಮೊರೇಶನ್ಗಳಿಂದ ಪ್ರತಿ ವರ್ಷ ನಿಶ್ಚಿತ ಆದಾಯ ಧಾರವಾಡದ ವಾಲ್ಮಿ ಸಂಸ್ವೆಗೆ ಬರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ನೈಸರ್ಗಿಕವಾಗಿ ನಮಗೆ ಲಭಿಸಿರುವ ನೆಲ ಜಲ ಮತ್ತು ಗಿಡ ಮರಗಳನ್ನು ರಕ್ಷಿಸಲು ರೈತರಿಗೆ ಅಗತ್ಯ ತರಬೇತಿ ಹಾಗೂ ಜಾಗೃತಿ ಮೂಡಿಸಲು ಕ್ರಿಯಾ ಯೋಜನೆ ರೂಪಿಸಬೇಕು ಶಾಲಾ ಕಾಲೇಜುಗಳಿಗೆ ಪ್ರೋತ್ಸಾಹ ಧನ ನೀಡಿ ವಿದ್ಕಾರ್ಥಿಗಳಿಗೆ ನೆಲ ಜಲ ಮತ್ತು ನಿಸರ್ಗ ಕುರಿತು ಸ್ಪರ್ಧೆ ತಿಳಿವಳಿಕೆ ಕಾರ್ಯಕ್ರಮ ಸಂಘಟಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಿಕೆ

ರಾಯಚೂರು ನಗರದ ಕುಡಿಯುವ ನೀರು ಮತ್ತು ಒಳ ಚರಂಡಿ ಯೋಜನೆಯ ಕಾಮಗಾರಿಯನ್ನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ತ್ರೆಮಿನಲ್ ಪ್ರಕರಣ ದಾಖಲು ಮಾಡುವುದಾಗಿ ಪೌರಾಡಳಿತ ಖಾತೆ ಸಚಿವ ರಮೇಶ ಜಾರಕಿಹೊಳಿ ಎಚ್ಚರಿಕೆ ನೀಡಿದ್ದಾರೆ

ಪರಿಶಿಷ್ಷರ ಯೋಜನೆಗೆ ನೀಡಿದ ಪಣ ಖರ್ಚು ಮಾಡದ ಸ್ವಳೀಯ ಸಂಸ್ವೆಗಳಿಂದ ಹಿಂಪಡೆದು ಪ್ರಗತಿ ಕಂಡ ಸಂಸ್ವೆಗಳಿಗೆ ನೀಡುವುದಾಗಿ ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಆಕಾಶವಾಣಿಯ ಎಲ್ಲ ವಾಹಿನಿಗಳು ದೂರದರ್ಶನದ ಪಲವು ವಾಹಿನಿಗಳು ಆಕಾಶವಾಣಿ ಜಾಲತಾಣ ಮತ್ತು ದೂರದರ್ಶನ ಯೂಟ್ಕೂಬ್ ತಾಣದಲ್ಲಿ ಮನ್ ಕಿ ಬಾತ್ ಏಕಕಾಲದಲ್ಲಿ ಪ್ರಸಾರಗೊಳ್ಳಲಿದ್ದು ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಆವೃತ್ತಿ ಪ್ರಸಾರವಾಗಲಿದೆ

ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರೆಯದೇ ಯಾವುದೇ ದೇಶ ಅಭಿವೃದ್ದಿಯಾಗಲು ಸಾಧ್ಯವಿಲ್ಲ ವಿಜ್ಞಾನ ಮನುಷ್ಯನ ಅಭಿವೃದ್ದಿಯ ಅಡಿಪಾಯ ಎಂದು ಭಾರತರತ್ನ ಪ್ರೊಫೆಸರ್ ಸಿ

ರಾವ್ ಹೇಳಿದ್ದಾರೆ

ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಅರವಿಂದ ನಗರ ಬಡಾವಣೆಯಲ್ಲಿ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಡಿ ಪಾರ್ಕ್ ನಿರ್ಮಾಣಕ್ಕೆ ಸಂಸದ ಪ್ರತಾಪ್ ಸಿಂಹ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿ ಈ ಉದ್ಯಾನವನದಲ್ಲಿ ಸಸಿ ನೆಟ್ಟು ವಾಯುವಿಹಾರಿಗಳಿಗೆ ಅನುಕೂಲ ಕಲ್ಪಿಸಲಾಗುವುದು ಕ್ಷೇತ್ರದ ಅಭಿವೃದ್ದಿಗಾಗಿ ಸಮುದಾಯ ಭವನ ನಿರ್ಮಾಣ ಮಾಡಲಾಗುವುದು ಎಂದರು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಮೈಸೂರು ಮಡಿಕೇರಿ ನಾಲ್ಕುಪಥದ ರಸ್ತೆ ನಿರ್ಮಾಣಕ್ಕೆ ಸದ್ದದಲ್ಲೇ ಟೆಂಡರ್ ಕರೆದು ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಈಗ ಚುಟುಕು ಸುದ್ದಿ ವಿಧಾನ ಪರಿಷತ್ ಸಭಾಪತಿ ಸ್ವಾನದಿಂದ ನಿವ್ವತ್ತಿಯಾಗುತ್ತಿರುವ ಡಾಕ್ಷರ್ ಡಿ

ಶಂಕರಮೂರ್ತಿ ಅವರ ನಿವಾಸಕ್ಕೆ ಭೇಟಿ ನೀಡಿದ ಮುಖ್ಚಮಂತ್ರಿ ಎಚ್

ಚಿಕ್ಕಬಳ್ಳಾಮರ ಜಿಲ್ಲೆಯ ಶಾಲೆಗಳಲ್ಲಿ ನಿನ್ನೆ ಬ್ಯಾಗ್ರಹಿತ ದಿನ ಆಚರಿಸಲಾಯಿತು ಕೊಪ್ಪಳದಲ್ಲಿ ಸ್ವಜ್ದಕೆ ಕಾಪಾಡುವ ನಿಟ್ಟನಲ್ಲಿ ಕಾರ್ಯ ನಿರ್ವಹಿಸುವ ಪೌರಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಜ್ಜಿನ ಕಾಳಜಿ ವಹಿಸುವುದಲ್ಲದೆ ತಮ್ನ ಮಕ್ಕಳ ಶಿಕ್ಷಣಕ್ಕೂ ಆದ್ದತೆ ನೀಡಬೇಕು ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಎಂ ಕನಗವಲ್ಲಿ ಪೌರಕಾರ್ಮಿಕರಿಗೆ ಸಲಹೆ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾವುರ ತಾಲ್ಲೂಕಿನ ಮಾಕಳಿ ದುರ್ಗದ ತಪ್ಪಲಿನಲ್ಲಿ ನಿನ್ನೆ ಆರಣ್ಣೀಕರಣ ಮಹೋತ್ಸವ ಹಸಿರು ನಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು

ಎಲ್ ವೈಶಾಲಿ ತಿಳಿಸಿದ್ದಾರೆ ಪ್ರಸಕ್ತ ಸಾಲಿನ ಮುಂಗಾರು ಪಂಗಾಮಿನಲ್ಲಿ ರೈಕ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳ ವಿಮ ಮಾಡಿಕೊಳ್ಳುವಂತೆ ಕೊಪ್ಪಳ ಕೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಕೃಷ್ಣ ಉಕ್ಕುಂದ ರೈತರಿಗೆ ಮನವಿ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಿನ್ನೆಲೆ ಎಲ್ಲಾ ಪ್ರಗತಿ ಕಾಮಗಾರಿಗಳನ್ನು ಕಾಲಮಿತಿಯೊಳಗೆ ಮೂರ್ಣಗೊಳಿಸುವಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ನಿರ್ದೇಶಕ ಅಕ್ರಮ್ ಪಾಶಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಎನ್ ಮಹೇಶ್ ನಾಳೆ ಧಾರವಾಡದಲ್ಲಿ ಆಯೋಜಿಸಲಾದ ಪ್ರಜಾಸ್ನೇಹಿ ಆಡಳಿತ ಆಡಳಿತದಲ್ಲಿ ದಕ್ಷತೆ ಗುಣಾತ್ಮಕ ಶಿಕ್ಷಣ ಕುರಿತ ರಾಜ್ಯ ಮಟ್ಟದ ಕಾರ್ಯಾಗಾರ ಪಾಲ್ಗೊಳ್ಳುವರು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ರಾಷ್ಟಮಟ್ಟದ ಸ್ವಜ್ಞತಾ ಸರ್ವೇಕ್ಷಣಾ ಪ್ರಶಸ್ತಿ ಪ್ರದಾನ ಮಧ್ಯಮ ಗಾತ್ರದ ನಗರಗಳಲ್ಲಿ ಮೈಸೂರಿಗೆ ಪ್ರಥಮ ಮರಸ್ಕಾರ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು